ಪ್ರಧಾನಮಂತ್ರಿ ಅವರಿಂದ ರಾಷ್ಷೀಯ ಪೊಲೀಸ್ ಸ್ನಾರಕ ದೇಶಕ್ಕೆ ಸರ್ಮಪಣೆ ಕಾನೂನು ಮತ್ತು ಸುವವ್ಲಸ್ನೆ ಕಾಪಾಡುವಲ್ಲಿ ಪೊಲೀಸ್ ಪಡೆಗಳ ಪಾತ್ರ ಪ್ರಶಂಸೆ

ದಕ್ಷಿಣ ಕಾಶ್ವೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಮೂವರು ಭಯೋತ್ವಾದಕರು ಪತ

ಬ್ರಿಟನ್ನಲ್ಲಿ ಟ್ರೆಕಿಟ್ ಒಪ್ಪಂದ ಕುರಿತಂತೆ ಹೊಸದಾಗಿ ಜನಾದೇಶಕ್ಕೆ ಒತ್ತಾಯಿಸಿ ಲಕ್ಸಾಂತರ ಜನರಿಂದ ಪ್ರತಿಭಟನೆ

ಐತಿಹಾಸಿಕ ಸಮಾರಂಭದಲ್ಲಿ ಐಎನ್ಎ ಮುಖಂಡ ಲಲ್ತಿರಾಮ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಂಬಂಧಿ ಚಂದ್ರಕುಮಾರ್ ಬೋಸ್ ಕೇಂದ್ರ ಸಂಸ್ಕತಿ ಸಚಿವ ಮಹೇಶ್ ಶರ್ಮ ಹಾಗೂ ಬ್ರಿಗೇಡಿಯರ್ ಚಿಕ್ಕಾರ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಆಜಾದ್ ಹಿಂದ್ ಸರ್ಕಾರ ಕೇವಲ ಹೆಸರು ಮಾತ್ರವಲ್ಲದೇ ನೇತಾಜಿ ನಾಯಕತ್ವದಲ್ಲಿ ಆ ಸರ್ಕಾರ ಪ್ರತಿಯೊಂದು ವರ್ಗಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಸೃಷ್ಟಿಸಿತ್ತು ಅಲ್ಲದೇ ನೇತಾಜಿ ಅವರ ಸರ್ಕಾರ ಸ್ವಂತ ಬ್ಯಾಂಕ್ ಕರೆನ್ಸಿ ಅಂಜೆ ಚೀಟಿ ಮತ್ತು ಬೇಹುಗಾರಿಕೆ ವ್ಯವಸ್ವೆಯನ್ನು ಹೊಂದಿತ್ತು ಎಂದು ಸ್ವರಿಸಿದರು ಭಾರತ ಸದ್ಯ ಮುನ್ನಡೆ ಸಾಧಿಸಿದ್ದು ಇನ್ನೂ ಹೊಸ ಎತ್ತರಗಳಿಗೆ ಏರಬೇಕಾಗಿದೆ

ದೇಶದ ಸೇನಾಬಲ ಸದೃಢವಾಗಿದ್ದು ಸಾರ್ವಬೌಮತ್ವಕ್ಕೆ ಎದುರಾಗುವ ಎಂತಹುದೇ ಸವಾಲುಗಳಿಗೆ ಪ್ರತ್ಯುತ್ತ ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು

ಈ ಸರ್ಕಾರದ ನಾಯಕತ್ವ ವಹಿಸಿದ್ದ ನೇತಾಜಿ ಅವರು ಈ ದೇಶದಲ್ಲಿದ್ದರು ಈ ಸರ್ಕಾರ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಭಾಗವಾಗಿತ್ತು ಪೊಲೀಸ್ ಸಂಸ್ಕರಣಾ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿ ಇಂದು ಬೆಳಗ್ಗೆ ರಾಷ್ಷೀಯ ಮೊಲೀಸ್ ಸ್ನಾರಕವನ್ನು ರಾಷ್ಲಕ್ಷೆ ಸಮರ್ಪಿಸಿದರು ಸ್ವಾತಂತ್ರ್ಯ ನಂತರದಲ್ಲಿ ಪೊಲೀಸ್ ಸಿಬ್ಲಂದಿಯ ತ್ಲಾಗದ ಸಂಕೇತವಾಗಿ ಈ ಸ್ತಾರಕ ನಿರ್ಮಿಸಲಾಗಿದೆ ಸ್ಟಾರಕದಲ್ಲಿ ಪ್ರದಾನಮಂತ್ರಿ ಹುತಾತ್ಮ ಪೊಲೀಸರಿಗೆ ಪುಷ್ವಗುಚ್ವವಿರಿಸಿ ಗೌರವ ನಮನ ಸಲ್ಲಿಸಿದರು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಬಿಜೆಪಿ ಹಿರಿಯ ಮುಖಂಡ ಎಲ್

ಅಡ್ವಾಣಿ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವರಾದ ಕಿರಣ್ ರಿಜಿಜು ಮತ್ತು ಹನ್ಸ್ರಾಜ್ ಅಹಿರ್ ಗೃಹ ಕಾರ್ಯದರ್ಶಿ ರಾಜೀವ್ ಗೌಬಾ ಕೇಂದ್ರೀಯ ಅರೆಸೇನಾ ಪಡೆಗಳ ಎಲ್ಲ ಮುಖ್ಯಸ್ಥರು ಹುತಾತ್ಮ ಪೊಲೀಸರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ಈ ವರ್ಷ ಕರ್ತವ್ಯದ ವೇಳೆ ಹುತಾತ್ಹರಾದ ಪೊಲೀಸ್ ಸಿಬ್ಬಂದಿಯ ಹೆಸರುಗಳನ್ನು ಬೇಹುಗಾರಿಕಾ ಬ್ಯೂರೊ ನಿರ್ದೇಶಕ ರಾಜೀವ್ ಜೈನ್ ಓದಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಅವರು ಸದಾ ಎಚ್ಚರವಾಗಿರುವ ಪೊಲೀಸ್ ಪಡೆಗಳು ದೇಶದಲ್ಲಿ ಅಶಾಂತಿ ಮೂಡಿಸುವ ಹಾಗೂ ಭಯ ಮತ್ತು ಅಭದ್ರತೆ ವಾತಾವರಣ ಸೃಷ್ಠಿ ಮಾಡುವ ಶಕ್ತಿಗಳ ಪ್ರಯತ್ನವನ್ನು ವಿಫಲಗೊಳಿಸಿವೆ ಜಮ್ಮ ಕಾಶ್ಮೀರದಲ್ಲಿ ಶಾಂತಿ ಸುವ್ಭವಸ್ಥೆ ಕಾಪಾಡುವ ಹಾಗೂ ಭಯೋತ್ವಾದನೆ ವಿರುದ್ಧ ಹೋರಾಡುವ ಮತ್ತು ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ಸೈನಿಕರನ್ನು ನೆನಪಿಸಿಕೊಳ್ಳುವ ದಿನ ಇದಾಗಿದೆ ಎಂದು ಹೇಳಿದರು ವಿಪತ್ತು ಪರಿಹಾರ ಕಾರ್ಯಗಳಲ್ಲಿ ಅಸಾಧಾರಣಾ ಕೊಡುಗೆ ನೀಡಿದ ಪೊಲೀಸ್ ಮತ್ತು ಅರೆಸೇನಾ ಪಡೆಗಳಿಗೆ ನೇತಾಜಿ ಸುಭಾಷ್ಚಂದ್ರಬೋಸ್ ಹೆಸರಿನಲ್ಲಿ ವಾರ್ಷಿಕ ಪ್ರಶಸ್ತಿ ನೀಡುವುದಾಗಿ ಪ್ರಧಾನಮಂತ್ರಿ ಘೋಷಿಸಿದರು

ಈ ಬಗ್ಗೆ ಕಾಳಜ ಇದ್ದಿದ್ದರೆ ಅನೇಕ ವರ್ಷಗಳ ಹಿಂದೆಯೇ ಸ್ಮಾರಕ ನಿರ್ಮಾಣವಾಗಬೇಕಾಗಿತ್ತು ಎಂದು ಹೇಳಿದರು

ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಪೊಲೀಸ್ ವಸ್ತು ಸಂಗ್ರಹಾಲಯವನ್ನೂ ರಾಷ್ಟಕ್ಕೆ ಸಮರ್ಪಿಸಿದರು

ಜಮ್ಮ ಕಾಶ್ಮೀರದ ಕುಲ್ಗಮ್ನಲ್ಲಿ ಇಂದು ಬೆಳಗ್ಗಿನ ಜಾವ ನಡೆದ ಎನ್ಕೌಂಟರ್ನಲ್ಲಿ ಮೂವರು ಭಯೋತ್ಪಾದಕರನ್ನು ಹತ್ಯೆಯೆಲಾಗಿದೆ ಎನ್ಕೌಂಟರ್ ಪೂರ್ಣಗೊಂಡಿದ್ದು ಆ ಪ್ರದೇಶದಲ್ಲಿ ಶೋಧಕಾರ್ಯ ಮುಂದುವರಿದಿದೆ ಪತರಾದ ಭಯೋತ್ಪಾದಕರನ್ನು ಗುರುತಿಸಲಾಗುತ್ತಿದೆ ಎಂದು ಕುಲ್ಗಾಮ್ನ ಎಸ್ಎಸ್ಪಿ ಹರ್ಪ್ರೀತ್ ಸಿಂಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ ಆರಂಭಿಕವಾಗಿ ಈ ಪ್ರದೇಶದಲ್ಲಿ ಶೋಧಕಾರ್ಯಾಚರಣೆ ನಡೆಸಿದ ವೇಳೆ ಭಯೋತ್ಪಾದಕರು ನಡೆಸಿದ ಗುಡಿನ ದಾಳಿಯಲ್ಲಿ ಇಬ್ಲರು ಭದ್ರತಾ ಸಿಬ್ಲಂದಿ ಗಾಯಗೊಂಡಿದ್ದಾರೆ

ಮೊಹಮ್ನದ್ ಅಶ್ರಫ್ ಖಾಂಡೆ ಶ್ರೀಲಂಕಾ ಮಾರ್ಗವಾಗಿ ಸೌಧಿ ಅರೇಬಿಯಾಗೆ ತೆರಳಲು ಯತ್ನಿಸಿದಾಗ ನಿನ್ನೆ ನವದೆಹಲಿಯ ಇಂದಿರಾಗಾಂಧಿ ವಿಮಾನ ನಿಲ್ದಾಣದಲ್ಲಿ ತನ್ನ ತಂಡ ಆತನನ್ನು ವಶಕ್ಷೆ ಪಡೆದಿದೆ ಎಂದು ಎನ್

ಯುವ ಮತದಾರರು ಲಂಡನ್ ಸಂಸತ್ ಚೌಕದಿಂದ ಪ್ರತಿಭಟನೆ ನಡೆಸಿದ್ದು

ಪ್ರತಿಭಟನೆಗೆ ಅನೇಕ ಸಂಸದರು ಬೆಂಬಲ ಸೂಚಿಸಿದ್ದಾರೆ ಈ ಬೇಡಿಕೆಯನ್ನು ಪ್ರಧಾನಿ ತೆರೆಸಾ ಮೆ ತಳ್ಳಹಾಕಿದ್ದಾರೆ ರ್ಖಾಲಿಯ ನೇತೃತ್ವವನ್ನು ಲಂಡನ್ ಮೇಯರ್ ಸಾದಿಕ್ ಖಾನ್ ವಹಿಸಿದ್ದರು ಖ್ಯಾತ ನಾಮರಾದ ಸ್ಸೀವ್ ಕೂಗನ್ ಡೆಲಿಯಾ ಸ್ಕಿತ್ ಮತ್ತು ಡೆಬೊರಾ ಮಿಡನ್ ರ್ನಾಲಿ ಉದ್ದೇಶಿ ಮಾತನಾಡಿದರು ಶೀತಲ ಯುದ್ದದ ಸಂದರ್ಭದಲ್ಲಿ ರಷ್ಯಾದೊಂದಿಗೆ ಮಾಡಿಕೊಂಡಿದ್ದ ಅಣ್ವಸ್ತ ಒಪ್ಪಂದಿಂದ ಹಿಂದೆ ಸರಿಯುವುದಾಗಿ ಅಮೆರಿಕ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ದೃಢಪಡಿಸಿದ್ದಾರೆ ರಷ್ಣಾ ಮತ್ತು ಚ್ಯೆನಾ ಹೊಸ ನೀತಿಗೆ ಬದ್ದವಾಗುವವರೆಗೆ ಒಪ್ಪಂದವನ್ನು ರದ್ದುಪಡಿಸಿ ಹೊಸ ಶಸ್ತಾಸ್ತಗಳನ್ನು ಅಭಿವೃದ್ದಿ ಪಡಿಸುವುದಾಗಿ ಟ್ರಂಪ್ ನಿನ್ನೆ ನಿವೇಡಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತ ತಿಳಿಸಿದ್ದಾರೆ ಈ ಒಪ್ಪಂದವನ್ನು ರಷ್ಯಾ ಇದುವರೆಗೆ ಉಲ್ಲಂಘಿಸುತ್ತ ಬಂದಿದೆ ಎಂದು ಅವರು ಆರೋಪಿಸಿದ್ದಾರೆ ಈ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ರಷ್ಲಾ ಜಾಗತಿಕವಾಗಿ ಏಕಾಧಿಪತ್ತ ಸಾಧಿಸಿ ಮಹಾಶಕ್ತಿಯಾಗಲು ಅಮೆರಿಕಾ ಈ ನಡೆಗೆ ಮುಂದಾಗಿದೆ ಎಂದು ಹೇಳಿದೆ

ಚಂಡೀಗಢ ತೆಲಂಗಾಣ ಹಾಗೂ ಮಿಜೋರಾಂ ರಾಜ್ಗಗಳಿಗೆ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ನವದೆಪಲಿಯಲ್ಲಿ ನಿನ್ನೆ ನಡೆದ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಅಭ್ಯರ್ಥಿಗಳ ಹೆಸರನ್ನು ಆಖ್ಯೆರುಗೊಳಿಸಲಾಯಿತು ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಪಕ್ಷದ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಹಾಗೂ ಇತರ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ನಂತರ ಮಾಧ್ಯಮಗಳಿಗೆ ವಿವರ ನೀಡಿದ ಕೇಂದ್ರ ಸಚಿವ ಹಾಗೂ ಪಕ್ಷದ ಹಿರಿಯ ಮುಖಂಡ ಜೆ

ಮುಂಬ್ಲೆ ಗೋವಾ ನಡುವಿನ ಬಹು ನಿರೀಕ್ಷಿತ ಆಂಗ್ರಿಯಾ ಐಷಾರಾಮಿ ಪ್ರಯಾಣಿಕ ಪಡಗಿಗೆ ಕೇಂದ್ರ ಪಡಗು ಖಾತೆ ಸಚಿವ ನಿತಿನ್ ಗಡ್ಕರಿ ಮುಂಬೈನಲ್ಲಿ ನಿನ್ನೆ ಹಸಿರು ನಿಶಾನೆ ತೋರಿದರು ದಿನ ಬಿಟ್ಟು ದಿನ ಮುಂಬೈ ಮತ್ತು ಗೋವಾ ನಡುವೆ ಈ ಹಡಗು ಸಂಚರಿಸಲಿದೆ

ಸಂತ್ರಸ್ತರನ್ನು ಸುರಕ್ಷಿತ ಸ್ವಳಗಳಿಗೆ ಸ್ವಳಾಂತರಿಸಲಾಗಿದೆ ಪರಿಸ್ವಿತಿ ಈಗ ನಿಯಂತ್ರಣದಲ್ಲಿದೆ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ ಯಾವುದೇ ಪರಿಸ್ವಿಯನ್ನು ಎದುರಿಸಲು ರಾಷ್ಟೀಯ ವಿಪತ್ತು ನಿರ್ವಹಣ ಪಡೆಗಳನ್ನು ಅಸ್ಲಾಂನ ಕೆಲವೆಡೆ ನಿಯೋಜೆಸಲಾಗಿದೆ

ೂ ಯಿಂಗ್ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ

ವಿಜೇತ ಭಾರತ ತಂಡದ ಪರ ಮನ್ಪ್ರೀತ್ ಸಿಂಗ್ ಮಂದೀಪ್ ಸಿಂಗ್ ಹಾಗೂ ದಿಲ್ಪ್ರೀತ್ ಸಿಂಗ್ ತಲಾ ಒಂದೊಂದು ಗೋಲು ಗಳಿಸಿ ಗೆಲುವಿನಲ್ಲಿ ಮಿಂಚಿದರು